ಏಷ್ಯಾ ಕುಸ್ತಿ ಚಾಂಪಿಯನ್ಶಿಪ್ನ ಪುರುಷರ ಫ್ರೀಸ್ಟೈಲ್ ವಿಭಾಗ ಬಜರಂಗ್ ಪುನಿಯಾ ಸೇರಿದಂತೆ ನಾಲ್ವರು ಭಾರತೀಯ ಕ್ರೀಡಾಪಟುಗಳು ಫೈನಲ್ಪ್ ಪ್ರವೇಶ ಪರಿಸರ ನ್ಯಾಯ ತತ್ವವನ್ನು ಮರುವ್ಯಾಖ್ಯಾನ ಮಾಡಿರುವ ಸುಪ್ರೀಂ ಕೋರ್ಟ್ ಕ್ರಮ ಶ್ಲಾಘನೀಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ನ್ಯಾಯಾಂಗವು ಅಭಿವೃದ್ದಿ ಮತ್ತು ಪರಿಸರದ ನಡುವೆ ಸಮತೋಲನ ಕಾಪಾಡಿದೆ ಎಂದು ಅವರು ದೆಪಲಿಯಲ್ಲಿಂದು ಆಯೋಜಿಸಲಾಗಿದ್ದ

ಸಾಮಾಜಿಕ ಪರಿವರ್ತನೆಗೆ ನೆಲದ ಕಾನೂನೇ ಮೂಲ ಆಧಾರ

ಭಾರತದ ಜನರು ನ್ನಾಯಾಂಗದಲ್ಲಿ ಬಲಿಷ್ನ ನಂಬಿಕೆ ಹೊಂದಿದ್ದಾರೆ

ಆ ಜಾಗಕ್ಕೆ ಹೊಸ ಕಾನೂನುಗಳನ್ನು ತಂದಿದೆ ತ್ರಿವಳಿ ತಲಾಖ್ ಲೈಂಗಿಕ ಅಲ್ಲಸಂಖ್ಯಾತರ ಕಾನೂನುಗಳು ಸೇರಿದಂತೆ ಹಲವಾರು ಹೊಸ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ ಎಂದರು ಆಯೋಧ್ಯಾ ವಿವಾದ ಕುರಿತು ಸಾಕಷ್ಟು ಸುತ್ತಿನ ಮಾತುಕತೆಗಳು ನಡೆದಿದ್ದವು ಆದರೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಇಡೀ ದೇಶದ ಜನತೆ ಹೃದಯ ತುಂಬಿ ಸ್ವಾಗತಿಸಿದರು ಎಂದರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎಸ್ ಎ ಬೋಬ್ಡೆ ಮಾತನಾಡಿ ಭಾರತದ ಸಂವಿಧಾನವು ಬಲಿಷ್ಲ ಮತ್ತು ಸ್ವತಂತ್ರ ನ್ಯಾಯಾಂಗವನ್ನು ಸೃಷ್ಷಿಸಿದೆ ಇದನ್ನು ನಮ್ಮ ದೇಶವು ಮೂಲಭೂತ ಕಾಯ್ದೆಯಾಗಿ ಕಾಪಾಡಬೇಕು ಎಂದರು ಕಾನೂನು ಮತ್ತು ನ್ನಾಯ ಖಾತೆ ಸಚಿವ ರವಿಶಂಕರ್ ಪ್ರಸಾದ್ ಮಾತನಾಡಿ ವಿರೋಧ ಮತ್ತು ಜನಪ್ರಿಯತೆ ಎರಡನ್ನೂ ಸ್ವೀಕರಿಸಬೇಕಾಗುತ್ತದೆ ಆದರೆ ಜನಪ್ರಿಯತೆ ಸಂವಿಧಾನದ ಆಶಯಗಳಿಗೆ ಕುಂದುಂಟು ಮಾಡಿದರೆ ಅದು ಸಮಸ್ಥೆಯಾಗುತ್ತದೆ ಎಂದರು ಆಹ್ಮದಾಬಾದ್ ನಗರದಲ್ಲಿ ಇದೀಗ ಅಮೆರಿಕಾ ಅಧ್ವಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭೇಟಿಯೇ ಮನೆ ಮನದ ಮಾತುಕತೆಯಾಗಿದೆ ದೇಶದ ನಾನಾ ಕಡೆಗಳಿಂದ ಜನರು ಆಷ್ಮದಾಬಾದ್ ನಗರಕ್ಕೆ ಲಗ್ಗೆ ಇಟ್ಟಿದ್ದು ಟ್ರಂಪ್ ಕಾಣುವ ಕಾತರದಲ್ಲಿದ್ದಾರೆ

ನಗರದೆಲ್ಲೆಡೆ ಭಾರಿ ಬಿಗಿಭದ್ರತೆ ಒದಗಿಸಲಾಗಿದೆ

ವಾಣಿಜ್ಞ ಕಾರ್ಯದರ್ಶಿ ವಿಲ್ಲರ್ರೋಸ್ ಇಂಧನ ಕಾರ್ಯದರ್ಶಿ ಡಾನ್ ಬ್ರೊಲೆಟ್ ರಾಷ್ಷೀಯ ಭದ್ರತಾ ಸಲಹೆಗಾರ ರಾಬರ್ಟ್ ಒಬ್ರೀನ್ ಸಶಸ್ತ ಪಡೆಗಳ ಪಂಗಾಮಿ ಮುಖ್ಯಶ್ನ ಮಿಕ್ ಮುಲ್ಲೇನಿ ಹಿರಿಯ ಸಲಹೆಗಾರರಾದ ಸ್ವೀಫನ್ ಮಿಲ್ಲರ್ ಮತ್ತು ಡಾನ್ ಸ್ಟ್ಯಾವಿನೊ ಸಶಸ್ತ ಪಡೆಗಳ ಮುಖ್ಯಸ್ಥರ ಹಿರಿಯ ಸಲಹೆಗಾರ ರಾಬರ್ಟ್ ಭ್ಲೇರ್ ಮತ್ತು ಶ್ವೇತ ಭವನದ ಪ್ರತಿಕಾ ಕಾರ್ಯದರ್ಶಿ ಸ್ಸಿಫಾನಿ ಗ್ರೀಷಮ್ ಅವರು ನಿಯೋಗದೊಂದಿಗೆ ಆಗಮಿಸುತ್ತಿದ್ದಾರೆ ಟ್ರಂಪ್ ಪುತ್ರಿ ಇವಾಂಕ ಟ್ರಂಪ್ ಮತ್ತು ಅಳಿಯ ಜರೇಡ್ ಕುಷ್ನರ್ ಸಹ ಭಾರತಕ್ಕೆ ಬರಲಿದ್ದಾರೆ ಭಾರತ ಮತ್ತು ಅಮೆರಿಕ ಹೊಂದಿರುವ ಸದೃಢ ಸಂಬಂಧ ಟ್ರಂಪ್ ಭೇಟಿಯಿಂದ ಮತ್ತಷ್ಟು ಹೆಚ್ಚಾಗಲಿದೆ ಉಭಯ ರಾಷ್ಟಗಳ ನಡುವೆ ರಕ್ಷಣಾ ಸಂಬಂಧ ಉತ್ತುಂಗ ಸ್ಥಿತಿಗೆ ತಲುಪಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಕುಟುಂಬ ಸದಸ್ಯರು ಸೋಮವಾರ ಆಗ್ರಾದ ತಾಜ್ಮಹಲ್ಗೆ ಭೇಟಿ ನೀಡಲಿದ್ದು ಅವರ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೆರಳುವ ಸಾಧ್ಯತೆ ವಿರಳವಾಗಿದೆ ಟ್ರಂಪ್ ದಂಪತಿ ಕುಟುಂಬ ಸದಸ್ನರೊಂದಿಗೆ ಐತಿಹಾಸಿಕ ಸ್ನಾರಕವನ್ನು ಸಮಾಧಾನ ಚಿತ್ತದಿಂದ ವೀಕ್ಷಿಸುವ ಹಿನ್ನೆಲೆಯಲ್ಲಿ ಭಾರತದ ಹಿರಿಯ ಗಣ್ಣರು ಅಲ್ಲಿ ಭಾಗಿಯಾಗುತ್ತಿಲ್ಲ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಹ್ಮದಾಬಾದ್ ನಗರದಲ್ಲಿ ಸಾರ್ವಜನಿಕ ಸ್ವಾಗತ ನೀಡಲಾಗುವುದು ದೆಹಲಿಯಲ್ಲಿ ಮಂಗಳವಾರ ಉಭಯ ನಾಯಕರು ಅಧಿಕೃತ ಕಾರ್ಯಕ್ರಮಗಳಲ್ಲಿ ನಿರತರಾಗಲಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಭೇಟಿಗೆ ಅಪಸ್ವರ ಎತ್ತಿರುವ ಕಾಂಗ್ರೆಸ್ ನಿಲುವುಗೆ ಬಿಜೆಪಿ ವಾಗ್ದಾಳ ನಡೆಸಿದೆ ದೆಹಲಿಯಲ್ಲಿಂದು ಸುದ್ದಿಗಾರರಿಗೆ ವಿವರ ನೀಡಿದ ಬಿಜೆಪಿ ವಕ್ತಾರ ಸಂದೀಪ್ ಪಾತ್ರ ದೇಶದ ಗೌರವ ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಗುತ್ತಿರುವುದನ್ನು ಸಹಿಸದ ಕಾಂಗ್ರೆಸ್ ಇಂತಹ ಹೇಳಿಕೆ ನೀಡುತ್ತಿದೆ ಟ್ರಂಪ್ ಭಾರತ ಭೇಟಿಯು ಉಭಯ ರಾಷ್ಟಗಳ ಸಂಬಂಧದಲ್ಲಿ ಐತಿಹಾಸಿಕ ಕ್ಷಣವಾಗಲಿದೆ ಎಂದು ಅವರು ತಿಳಿಸಿದರು

ಕೃಷಿಕನ ಬ್ಲಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಆಗಲಿದೆ

ನಂತರ ದೇಶದ ಎಲ್ಲಾ ರೈತ ಕುಟುಂಬದವರಿಗೂ ಈ ಸೌಲಭ್ಞ ಒದಗಿಸಲಾಗುತ್ತಿದೆ ಆದರೆ ಆದಾಯ ತೆರಿಗೆ ಪಾವತಿಸುತ್ತಿರುವ ರೈತ ಕುಟುಂಬಗಳಿಗೆ ಇದು ಅನ್ವಯವಾಗುವುದಿಲ್ಲ ಸಾಂಪ್ರದಾಯಿಕ ಮಾಧ್ಯಮ ಸಮಾಜದಲ್ಲಿ ತನ್ನ ಪಾತ್ರದ ಬಗ್ಗೆ ಆತ್ಮವಲೋಕನ ಮಾಡಿಕೊಳ್ಳಬೇಕು ನೈಜ ಸುದ್ದಿಗಳೊಂದಿಗೆ ಓದುಗರನ್ನು ಹಿಡಿದಿಟ್ಟುಕೊಳ್ಳುವ ಮಾರ್ಗಗಳನ್ನು ಕಂಡುಕೊಳ್ಳಬೇಕು ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಕರೆ ನೀಡಿದ್ದಾರೆ

ಅಂತರ್ಜಾಲ ಮತ್ತು ಸಾಮಾಜಿಕ ಮಾಧ್ಯಮ ಪತ್ರಿಕೋದ್ಯಮವನ್ನು ಪ್ರಜಾಪ್ರಭುತ್ವಗೊಳಿಸಿದೆ ಹಾಗೂ ಪ್ರಜಾಪ್ರಭುತ್ವವನ್ನು ಪುನರುಜ್ಜೀವನಗೊಳಿಸಿದೆ ಆದಾಗ್ಯೂ ಇದು ಸಮಾಜದಲ್ಲಿ ಆತಂಕಗಳಿಗೆ ಕಾರಣವಾಗಿದೆ ಆದ್ದರಿಂದ ಈ ಪಂತದಲ್ಲಿ ಸಾಂಪ್ರದಾಯಿಕ ಮಾಧ್ಯಮ ಪಕ್ಷಪಾತವಿಲ್ಲದ ಸುದ್ದಿಗಳನ್ನು ಜನಸಾಮಾನ್ಯರಿಗೆ ನೀಡಬೇಕು ಎಂದು ಸಲಹೆ ನೀಡಿದರು ತಾತಾಲಿಕ ಸತ್ಯ ಎಂಬುದು ಎಲ್ಲಿಯೂ ಇಲ್ಲ ಸತ್ಯ ಯಾವತ್ತು ನಿಚ್ಚಳವಾಗಿರುತ್ತದೆ ಸತ್ಯಶೋಧನೆಯಲ್ಲಿ ಪೂರ್ವಗ್ರಹ ಮತ್ತು ಹಿಂಸಾ ಮನೋಭಾವ ವಾತಾವರಣವನ್ನು ಕಲುಷಿತಗೊಳಿಸುತ್ತದೆ ಎಂದು ರಾಷ್ವಪತಿ ಹೇಳಿದರು ಮಹಾತ್ಮ ಗಾಂಧಿಯವರ ಹೇಳಿಕೆಯನ್ನು ಪ್ರಸ್ತಾಪಿಸಿದ ರಾಷ್ಟಪತಿ ವೈಯಕ್ತಿಕ ಪೂರ್ವಗ್ರಹಗಳು ಸತ್ಯವನ್ನು ವಿರೂಪಗೊಳಿಸುತ್ತವೆ ಆದ್ದರಿಂದ ಸತ್ಯವನ್ನು ಸಿದ್ಧಾಂತವಾಗಿ ಅನುಸರಿಸುವುದು ಸೂಕ್ತವಾಗಿದೆ ಎಂದು ಪ್ರತಿಪಾದಿಸಿದರು ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಮತ್ತು ಪತ್ಯೆ ಪ್ರಕರಣದ ಅಪರಾಧಿಗಳ ಪೈಕಿ ಒಬ್ಬನಾದ ವಿನಯ್ ಶರ್ಮ ತನಗೆ ಅನಾರೋಗ್ಯ ಉಂಟಾಗಿದ್ದು ಉನ್ನತ ದರ್ಜೆಯ ವೈದ್ಯಕೀಯ ಚಿಕಿತ್ಸೆ ಅಗತ್ಯವಿದೆ ಎಂದು ಮಾಡಿರುವ ಮನವಿಯನ್ನು ಪಟಿಯಾಲ ಹೌಸ್ ನ್ಯಾಯಾಲಯ ಇಂದು ತಿರಸ್ಕರಿಸಿದೆ

ವಿಶ್ವವಿಖ್ಯಾತ ವರ್ಣರಂಜಿತ ಗೋವಾ ಕಾರ್ನಿವಾಲ್ ಇಂದು ಸಂಜೆ ಪಣಜಿಯಲ್ಲಿ ಆರಂಭವಾಗಲಿದೆ ಗೋವಾದ ಕಲೆ ಸಂಸ್ಟತಿ ಪರಂಪರೆ ಸಾರುವ ಈ ಉತ್ತವವು ಜಗಮಗಿಸುವ ವಿದ್ಯುತ್ ದೀಪಗಳ ನಡುವೆ ಜಾನಪದ ಕಲಾತಂಡಗಳ ವೈಭವದ ಪ್ರದರ್ಶನದಲ್ಲಿ ವಿಜೃಂಭಣೆಯಿಂದ ಜರುಗಲಿದೆ

ವಿಶ್ವ ಆರೋಗ್ಯ ಸಂಘಟನೆಯ ಅಂತಾರಾಷ್ಷೀಯ ತಜ್ವರ ತಂಡವು ಪ್ರಸ್ತುತ ಚೀನಾದಲ್ಲಿ ತನಿಖೆ ನಡೆಸುತ್ತಿದ್ದು

ಈ ತಂಡವು ಚೀನಾದ ಆರೋಗ್ಯ ತಜ್ಜರೊಂದಿಗೆ ಜೊತೆಗೂಡಿ ರೋಗ ನಿಯಂತ್ರಣಕ್ಕೆ ಔಷಧ ಕಂಡುಹಿಡಿಯಬೇಕಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಡಿಶಾದ ಕಠಕ್ನಲ್ಲಿಂದು ಸಂಜೆ ಚೊಚ್ಚಲ ಪೇಲೊ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು

ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಮತ್ತು ಕೇಂದ್ರ ಕ್ರೀಡಾ ಸಚಿವ ಕಿರೆನ್ ರಿಜಿಜು ಸೇರಿದಂತೆ ಹಲವಾರು ಗಣ್ಣರು ಮತ್ತು ಹಿರಿಯ ಕ್ರೀಡಾಪಟುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ